ಆ ರಾಜ್ಯದ ಇಡೀ ಕರಾವಳಿ ಪ್ರದೇಶದಲ್ಲಿ ವಿಪರೀತ ಮಳೆಯಾಗುತ್ತಿದ್ದು ಯಾತ್ರಾ ಸ್ವಳ ಮತ್ತು ಇನ್ನಿತರ ಸ್ವಳಗಳು ನೀರಿನಿಂದ ಆವೃತವಾಗಿವೆ ಹಲವಾರು ಮರಗಳು ಧರೆಗುರುಳಿದ್ದು ಭುವನೇಶ್ವರ ಸೇರಿದಂತೆ ಅನೇಕ ಕಡೆ ಕಟ್ಟಡಗಳಿಗೆ ಹಾನಿಯಾಗಿದೆ

ಚಂಡ ಮಾರುತದ ಪರಿಣಾಮವಾಗಿ ಗಂಜಾಂ ಪುರಿ ಖುರ್ದಾ ಮತ್ತು ಗಜಪತಿಯಂತಹ ಹಲವಾರು ಕರಾವಳಿ ಜಿಲ್ಲೆಗಳಲ್ಲಿ ಅತಿವೇಗದ ಗಾಳಿ ಬೀಸುತ್ತಿದೆ

ಪರಿಸ್ಥಿತಿ ನಿಭಾಯಿಸಲು ಸರ್ಕಾರ ಸರ್ವ ರೀತಿಯಲ್ಲೂ ಸನ್ನದ್ದವಾಗಿದೆ

ಇದಕ್ಕೆ ಮೊದಲು ಈ ಹೋಲಿಕೆ ಪರಿಶೀಲನೆ ಒಂದು ಮತಗಟ್ಟೆಗೆ ಸೀಮಿತವಾಗಿತ್ತು ವರಮಾನ ತೆರಿಗೆ ಇಲಾಖೆ ವಿರುದ್ದ ಇತ್ತೀಚೆಗೆ ಧರಣ ನಡೆಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಕೋರಲಾಗಿದ್ದ ದೂರನ್ನು ಚುನಾಯಿತ ಪ್ರತಿನಿಧಿಗಳಿಗಾಗಿನ ವಿಶೇಷ ನ್ಯಾಯಾಲಯ ಸಂಬಂಧಿಸಿದ ಪೊಲೀಸ್ ಠಾಣೆಗೆ ವರ್ಗಾಹಿಸಿದೆ ಮಲ್ಲಿಕಾರ್ಜುನ ಎನ್ನುವವರು ಈ ಸಂಬಂಧ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸಿದ್ದರು

ರಾಜ್ಯದಲ್ಲಿ ಜಾತ್ಯಾತೀತ ಜನತಾದಳ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಆರಂಭಿಸಲು ನಿರ್ಧರಿಸಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿ ಪ್ರಕಟಣೆ ನೀದಿ ಕೆಳ ಹಂತದಲ್ಲಿ ಸದಸ್ಯರನ್ನು ನೊಂದಾಯಿಸಿಕೊಂದು ಪಕ್ವವನ್ನು ಸದೃದಗೊಳಿಸಲು ಮುಂದಾಗುವಂತೆ ಪಕ್ಷದ ವಲಯ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದಾರೆ ಪಕ್ಷಕ್ಕೆ ಉತ್ತಮ ನೆಲೆ ಇಲ್ಲದ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ನಿಟ್ಟಿನಲ್ಲಿ ವಿಶೇಷ ಪ್ರಯತ್ನ ನಡೆಸುವಂತೆ ಅವರು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ದೆ ಇಸ್ರೋದ ಮಾಜಿ ಅಧ್ಯಕ್ಷ ಎ

ಕಿರಣ್ಕುಮಾರ್ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಭಾರತ ಫ್ರಾನ್ಸ್ ಬಾಹ್ಯಾಕಾಶ ಸಹಕಾರದಲ್ಲಿನ ಕೊಡುಗೆಗಾಗಿ ಅವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಫ್ರಾನ್ಸ್ನ ಅಧ್ಯಕ್ಷರ ಪರವಾಗಿ ಭಾರತದಲ್ಲಿನ ಆ ದೇಶದ ರಾಯಭಾರಿ ಅಲೆಕ್ಸಾಂಡ್ರೆ ಜೀಗ್ಲರ್ ಕಿರಣ್ಕುಮಾರ್ ಅವರಿಗೆ ಈ ಪ್ರಶಸ್ತಿ ನೀದಿ ಪುರಸ್ಕರಿಸಿದರು

ಪತ್ರಿಕಾ ಸ್ವಾತಂತ್ರ್ಧದ ಮೂಲ ತತ್ವ ಸಿದ್ದಾಂತಗಳನ್ನು ಆಚರಿಸಲು ಜಗತ್ತಿನೆಲ್ಲೆಡೆ ಪತ್ರಿಕಾ ಸ್ವಾತಂತ್ರ್ದ ಸ್ಥಿತಿಗತಿ ಅರಿಯಲು ದಾಳಿಗಳಿಂದ ಪತ್ರಿಕಾ ಸ್ವಾತಂತ್ರ್ವನ್ನು ಸಂರಕ್ಷಿಸಲು ಕರ್ತವ್ಯದಲ್ಲಿದ್ದಾಗ ಜೀವತೆತ್ತ ಪತ್ರಕರ್ತರಿಗೆ ಶ್ರದ್ದಾಂಜಲಿ ಸಲ್ಲಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ ದಿನಾಚರಣೆ ಸಂದರ್ಭವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಸಂದೇಶ ನೀಡಿ ಪ್ರಜಾ ತಾಂತ್ರಿಕ ಮೌಲ್ಯಗಳನ್ನು ಬಲಗೊಳಿಸಲು ಹಾಗೂ ಆರೋಗ್ಯ ಶಿಕ್ಷಣ ಮಹಿಳಾ ಕಲ್ಯಾಣ ಕೃಷಿ ಮತ್ತು ಗ್ರಾಮೀಣ ಭಾರತದಂತಹ ಜನಕೇಂದ್ರೀತ ವಿಷಯಗಳಲ್ಲಿ ರಚನಾತ್ಮಕ ಪಾತ್ರ ವಹಿಸುವಂತೆ ಮಾಧ್ಯಮಕ್ಕೆ ಕರೆ ನೀಡಿದ್ದಾರೆ ಸತ್ಯ ಮತ್ತು ವಸ್ತು ನಿಷ್ಠತೆಗೆ ಸದಾ ಕಟಿಬದ್ದರಾಗಿರುವಂತೆ ಹಾಗೂ ಪಕ್ಷಪಾತವಿಲ್ಲದೆ ನಿರ್ಭೀತಿಯಿಂದ ಎಲ್ಲ ವಿಷಯಗಳ ವರದಿ ಮಾಡುವಂತೆ ಅವರು ಟ್ವೀಟ್ನಲ್ಲಿ ಮಾಧ್ಯಮವನ್ನು ಒತ್ತಾಯಿಸಿದ್ದಾರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮೀನುಗಾರಿಕೆಯಲ್ಲಿ ನಿರತವಾಗಿದ್ದಾಗ ನಾಪತ್ತೆಯಾಗಿದ್ದ ಸುವರ್ಣ ತ್ರಿಭುಜ ದೋಣಿಯ ಅವಶೇಷಗಳನ್ನು ಪತ್ತೆಹಚ್ಚುವಲ್ಲಿ ಭಾರತೀಯ ನೌಕಾಪಡೆ ಯಶಸ್ವಿಯಾಗಿದೆ

ನೌಕಾಪಡೆಯ ಅಧಿಕಾರಿಗಳು ತಮ್ಮನ್ನು ಮತ್ತು ದುರಂತದಲ್ಲಿ ಸಾವಿಗೀಡಾದ ಮೀನುಗಾರರ ಕುಟುಂಬ ಸದಸ್ಯರನ್ನು ಇತ್ತೀಚೆಗೆ ದೋಣಿ ಪತ್ತೆಯಾಗಿರುವ ಸ್ಥಳಕ್ಕೆ ಕರೆದೊಯ್ದು ಅವಶೇಷಗಳನ್ನು ತೋರಿಸಿದ್ದಾಗಿ ಅವರು ಹೇಳಿದ್ದಾರೆ